ಗುಜರಾತ್ ಗೋವಾ ಕೇರಳ ದಾದ್ರಾ ನಗರ್ ಪವೇಲಿ ಡಮನ್ ಮತ್ತು ಡಿಯುಗಳಲ್ಲಿ ಮೂರನೇ ಪಂತದಲ್ಲಿ ಚುನಾವಣೆ ನಡೆಯಲಿದೆ

ಚಿಂದಾವರದಿಂದ ಮಹಾರಾಷ್ಷ ಮುಖ್ಯಮಂತ್ರಿ ಕಮಲ್ನಾಥ್ ಮತ್ರ ನಕುಲ್ ನಾಥ್ ಖಂಡ್ವಾ ಕ್ಷೇತ್ರದಿಂದ ಮಾಜಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಯಾದವ್ ಹಾಗೂ ಜಭಲ್ಮರ ಕ್ಷೇತ್ರದಿಂದ ರಾಜ್ಯಸಭಾ ಸಂಸದ ವಿವೇಕ್ ಟಂಕಾ ಸ್ಪರ್ಧಿಸಲಿದ್ದಾರೆ

ಈ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೇರಳದ ವಯನಾಡು ಕ್ಷೇತ್ರದಿಂದ ಸ್ಪರ್ಧಿಸಲು ಕಲ್ಪಿಚ್ಟಾದಲ್ಲಿಂದು ನಾಮಪತ್ರ ಸಲ್ಲಿಸಿದರು ನಂತರ ಅವರು ಚುನಾವಣಾ ಪ್ರಜಾರದ ಭಾಗವಾಗಿ ರೋಡ್ ಶೋ ನಡೆಸಿದರು ಗುಜರಾತ್ನಲ್ಲಿ ಇಂದು ಅನೇಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು

ಈ ನಡುವೆ ನಿಶಾದ್ ಪಕ್ಷದ ನಾಯಕ ಮತ್ತು ಗೋರಖ್ಮರ ಸಂಸದ ಪ್ರವೀಣ್ ನಿಶಾದ್ ಹಿರಿಯ ಬಿಜೆಪಿ ನಾಯಕ ಜೆಪಿ ನಡ್ಡಾ ಉಪಸ್ವಿತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಪಕ್ಷ ಉತ್ತರಪ್ರದೇಶದಲ್ಲಿ ಬಿಜೆಪಿಯನ್ನು ಬೆಂಬಲಿಸಲಿದೆ ರಾಜಸ್ತಾನದಲ್ಲಿ ಶಾಸಕ ಮತ್ತು ಮಾಜಿ ಬಿಜೆಪಿ ನಾಯಕ ಪನುಮಾನ್ ಬೆನಿವಾಲ್ ನಾಯಕತ್ವದ ರಾಷ್ವೀಯ ಲೋಕತಾಂತ್ರಿಕ ಪಕ್ಷ ದೊಂದಿಗೆ ಮೈತ್ರಿಯನ್ನು ಬಿಜೆಪಿ ಇಂದು ಘೋಷಿಸಿದೆ

ವೆಚ್ವ ಮಾಡಿದ ಮೊತ್ತದ ಮೂಲ ಸ್ಪಷ್ಟಪಡಿಸಿಲ್ಲ ಮತ್ತು ವೆಚ್ವ ಸಂಬಂಧಿತ ದಾಖಲೆಗಳೂ ಸಮರ್ಪಕವಾಗಿಲ್ಲ ಎಂದು ವೆಚ್ವ ವೀಕ್ಷಕ ಒಪಿ ಚೌಧರಿ ಹೇಳಿದ್ದಾರೆ

ಈ ಮಧ್ಯೆ ಉತ್ತರಪ್ರದೇಶದಲ್ಲಿ ಚುನಾವಣಾ ಪ್ರಜಾರ ತಾರಕಕ್ಕೇರಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಿಜ್ನೂರ್ ಮತ್ತು ಬುಲಂದತಹರ್ ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಸಭೆಗಳಲ್ಲಿ ಭಾಷಣ ಮಾಡಿದರು ಅಮೇಥಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಬಿಜೆಪಿ ನಾಯಕಿ ಸ್ನತಿ ಇರಾನಿ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ವಯನಾಡ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವುದು ಅಮೇಥಿ ಜನರಿಗೆ ಮಾಡಿದ ಅವಮಾನ ಎಂದು ಟೀಕಿಸಿದರು ಮತ್ತೊಂದು ಬೆಳವಣಿಗೆಯಲ್ಲಿ ಪಶ್ಚಿಮ ಬಂಗಾಳದ ಸಿಲಿಗುರಿ ಜಿಲ್ಲಾ ಮ್ಯಾಜಿಸ್ಟೇಟ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯನ್ನು ವರ್ಗಾವಣೆ ಮಾಡುವಂತೆ ಬಿಜೆಪಿ ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ ಶಾಂತಿಯುತ ಮತ್ತು ನ್ಯಾಯಸಮ್ಮತ ಮತದಾನಕ್ಕೆ ಅರೆಸೇನಾ ಪಡೆ ನಿಯೋಜಿಸುವಂತೆಯೂ ಬಿಜೆಪಿ ಆಗ್ರಹಿಸಿದೆ ಸಂಯುಕ್ತ ಅರಬ್ ಒಕ್ಕೂಟ ಯುಎಇ ತನ್ನ ಅತ್ಯುನ್ನಕ ನಾಗರಿಕ ಗೌರವ ಜಾಯೆದ್ ಮೆಡಲ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಿದೆ ಇದು ರಾಜರು ರಾಷ್ಟಗಳ ಮುಖ್ಯಸ್ಥರಿಗೆ ನೀಡುವ ಅತ್ಯುನ್ನತ ಗೌರವವಾಗಿದೆ ಉಭಯ ರಾಷ್ಟಗಳ ನಡುವಣ ದೀರ್ಘಕಾಲದ ಸ್ನೇಪ ಮತ್ತು ತಾಂತ್ರಿಕ ಸಹಕಾರ ವೃದ್ಧಿಗೆ ಮೋದಿ ಕೊಡುಗೆಗೆ ಈ ಗೌರವ ನೀಡಲಾಗಿದೆ ಮೋದಿ ಅಧಿಕಾರ ಸ್ವೀಕರಿಸಿದ ನಂತರ ಎರಡೂ ದೇಶಗಳ ನಡುವಿನ ಬಾಂಧವ್ಯ ವ್ಯದ್ಧಿಸಿದೆ ಎಂದು ನಮ್ಮ ದುಬೈ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಆಪ್ತಮಿತ್ರ ಎಂದಿರುವ ಅಬುಧಾಬಿ ಯುವರಾಜ ಶೇಕ್ ಮೊಹಮದ್ ಬಿನ್ ಜಯೆದ್ ಬಿನ್ ಸುಲ್ತಾನ್ ಅಲ್ ನಹ್ಕಾನ್ ಉಭಯ ದೇಶಗಳ ಬಾಂಧವ್ಯ ಸಮಗ್ರ ತಂತ್ರಗಾರಿಕಾ ಮಟ್ಟಕ್ಕೇರಿದೆ ಎಂದು ಟ್ವೀಟ್ ಮಾಡಿದ್ದಾರೆ

ಉಭಯ ದೇಶಗಳ ನಡುವಿನ ಸ್ನೇಹ ಬಾಂಧವ್ಯ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡಿವೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯುಎಇ ಅತ್ಯುನ್ನತ ಗೌರವ ನೀಡುವ ಘೋಷಣೆಯನ್ನು ವಿದೇಶಾಂಗ ವ್ಕವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಸ್ವಾಗತಿಸಿದ್ದಾರೆ ಯುಎಇಯೊಂದಿಗೆ ಪ್ರಮುಖ ಪಾಲುದಾರಿಕೆಯ ಹೊಸ ಯುಗದ ಸಾಕ್ಷಿಯಾಗಿ ಈ ಗೌರವ ಸಂದಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತದ ಯಾತ್ರಿಕರ ಬಹುದಿನಗಳ ಬೇಡಿಕೆ ಈಡೇರಿಸಲು ಭಾರತ ಬದ್ಧವಾಗಿದೆ ಕರ್ತಾಮರ್ ಕಾರಿಡಾರ್ ಸಂಬಂಧದ ಕಳವಳಕಾರಿ ಅಂಶಗಳ ಬಗೆಗೆ ಪಾಕಿಸ್ತಾನದ ಸ್ಪಷ್ಟನೆ ಈವರೆಗೂ ದೊರೆತಿಲ್ಲ ಎಂದರು

ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ದ್ವೈಮಾಸಿಕ ಪಣಕಾಸು ನೀತಿಯ ವಿವರಗಳನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು ಆರ್ಐಿ ಗವರ್ನರ್ಆಗಿ ಶಕ್ತಿಕಾಂತ್ ದಾಸ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಸತತ ಎರಡನೆಯ ಬಾರಿಗೆ ರೆಪೊ ದರವನ್ನು ಕಡಿಮೆ ಮಾಡಲಾಗಿದೆ ರೆಪೊ ದರ ಇಳಿಕೆ ನಿರ್ಧಾರದಿಂದ ಗೃಹ ಸಾಲಗಳು ಅಗ್ಗವಾಗಲಿವೆ

ಹಣಕಾಸು ನೀತಿ ಸಮಿತಿ ಆರು ಸದಸ್ಕರನ್ನು ಹೊಂದಿದ್ದು ಶಕ್ತಿಕಾಂತ್ ದಾಸ್ ಇದರ ಅಧ್ಯಕ್ಷರಾಗಿದ್ದಾರೆ ಇಂದು ಪ್ರಕಟಿಸಿರುವ ಬದಲಾವಣೆಗಳ ಹೊರತಾಗಿ ಪಣಕಾಸು ನೀತಿಯ ಉಳಿದ ಅಂಶಗಳನ್ನು ಯಥಾಸ್ಥಿತಿ ಮುಂದುವರಿಸಲು ಈ ಸಮಿತಿ ನಿರ್ಧರಿಸಿದೆ

ಸುಸ್ತಿದಾರ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಆರ್ ಬಿ ಐ ನಿಯಮಾವಳಿಗಳೊಂದಿಗೆ ಸುಪ್ರೀಂಕೋರ್ಟ್ ಆದೇಶವನ್ನು ಸಪ ಅನುಸರಿಸಲಾಗುವುದು ಎಂದರು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಜನರ ಜೀವನಮಟ್ಟ ಗಮನಾರ್ಪ ಸುಧಾರಣೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಪ್ರತಿಪಾದಿಸಿದ್ದಾರೆ

ಛತ್ತೀಸ್ಗಢದ ಕಾಂಕೇರ್ ಜಿಲ್ಲೆಯಲ್ಲಿ ಇಂದು ನಡೆದ ನಕ್ಲಲೀಯರ ವಿರುದ್ದದ ಕಾರ್ಯಾಚರಣೆಯಲ್ಲಿ ನಾಲ್ವರು ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಯೋಧರು ಪುತಾತ್ಕರಾಗಿದ್ದು ಇಬ್ಲರು ಗಾಯಗೊಂಡಿದ್ದಾರೆ ಈ ಘಟನೆಗೆ ಕೇಂದ್ರ ಗೃಪ ಸಚಿವ ರಾಜನಾಥ್ ಸಿಂಗ್ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಕಾರ್ಯಾಚರಣೆಯ ಬಗ್ಗೆ ಬಿಎಸ್ಎಫ್ ಮಹಾನಿರ್ದೇಶಕರೊಂದಿಗೆ ಮಾತನಾಡಿರುವುದಾಗಿ ತಿಳಿಸಿದ್ದಾರೆ ಮಹಾನಿರ್ದೇಶಕರು ಛತ್ತೀಸ್ಗಢಕ್ಕೆ ತೆರಳಿ ಹುತಾತ್ನ ಕುಟುಂಬಗಳಿಗೆ ನೆರವು ನೀಡಲಿದ್ದಾರೆ ಮತ್ತು ಪರಿಸ್ಟಿತಿಯನ್ನು ಅವಲೋಕಿಸಲಿದ್ದಾರೆ ಎಂದು ಗ್ಲಹ ಸಚಿವರು ಹೇಳಿದ್ದಾರೆ ಐ ಪಿ ಎಲ್ ಕ್ರಿಕೆಟ್ ನಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ದೆಹಲಿ ಕ್ಕಾಪಿಟಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿಯಾಗಲಿವೆ

ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ಪಂದ್ದದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೆಣಸಲಿವೆ ಕೌಲಾಲಂಪುರದಲ್ಲಿ ನಡೆಯುತ್ತಿರುವ ಮಲೇಷ್ನಾ ಮುಕ್ತ ಬ್ಯಾಡ್ಸಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಮರುಷರ ಸಿಂಗಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ

ಕೊರಿಯಾದ ಜೆ

ಅಕ್ರಮ ಹಣಕಾಸು ವರ್ಗಾವಣೆ ಆರೋಪಕ್ಕೆ ಸಂಬಂಧಪಟ್ವಂತೆ ಅಧಿಕಾರಿಗಳು ಪುರಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿದ್ದಾರೆ